ಅಲ್ವಾರ್ ಗುಂಪುಹಿಂಸೆ ಫಟನೆಗೆ ಸಂಬಂಧಿಸಿ ರಾಜಸ್ತಾನ ಸರ್ಕಾರದಿಂದ ವರದಿ ಕೇಳದ ಕೇಂದ್ರ ಸರ್ಕಾರ

ಸಾಂವಿಧಾನಿಕ ವಿಷಯಗಳ ವಿಚಾರಣೆಯ ದೃಶ್ವ ಮುದ್ರಿಕೆ ಹಾಗೂ ನೇರ ಪ್ರಸಾರವನ್ನು ಪ್ರಾಯೋಗಿಕ ಆಧಾರದಲ್ಲಿ ನಡೆಸಬಹುದಾಗಿದೆ ಎಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಹೇಳಕೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂರು ರಾಷ್ಟಗಳ ಪ್ರವಾಸ ಆರಂಭಗೊಂಡಿದ್ದು

ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ರುವಾಂಡಕ್ಕೆ ಭೇಟ ನೀಡುತ್ತಿದ್ದಾರೆ ಪ್ರಧಾನಿ ಮೋದಿ ಅವರು ರುವಾಂಡ ಅಧ್ಯಕ್ಷ್ ಪೌಲ್ ಕಗ್ನೆ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದು ಅಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎರಡನೇ ದಿನ ಪ್ರಧಾನಿ ಮೋದಿ ಅವರು ಉಗಾಂಡಕ್ಕೆ ಭೇಟ ನೀಡಲಿದ್ದು

ರಾಜಧಾನಿ ಕಂಪಾಲಕ್ಕೆ ನೀಡುತ್ತಿರುವ ಎರಡು ದಿನಗಳ ಈ ಭೇಟಿಯಲ್ಲಿ ಅಲ್ಲಿನ ಸಂಸತ್ತಿನಲ್ಲಿ ಪ್ರಮುಖ ಭಾಷಣ ಮಾಡುತ್ತಿರುವುದೂ ಸೇರಿದೆ

ರಕ್ಷಣೆ ಸಂಸ್ಕೃತಿ ಕೃಷಿ ಸೇರಿದಂತೆ ಇತರ ವಲಯಗಳಲ್ಲಿ ಎರಡು ದೇಶಗಳು ಒಪ್ಪಂದಗಳಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಭಾರತ ಆಫ್ರಿಕಾದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿದ್ದು ಮೋದಿ ಅವರ ಈ ಭೇಟಯಿಂದ ಆಫ್ರಿಕಾ ದೇಶದೊಂದಿಗೆ ಭಾರತದ ಸಂಬಂಧ ಮತ್ತಷ್ಟು ಬಲಗೊಳ್ಳಲಿದೆ

ಚಿಕ್ ಬೌನ್ಸ್ಗೆ ಸಂಬಂಧಿಸಿದ ಅಪರಾಧಗಳನ್ನು ಇತ್ತರ್ಥಪಡಿಸುವ ನ್ಹಾಯಾಲಯಕ್ಕೆ ದೂರುದಾರನಿಗೆ ಮಧ್ಯಂತರ ಪರಿಹಾರ ಕಲ್ಪಿಸಲು ವಿಧೇಯಕದಲ್ಲಿ ನಿಬಂಧನೆಯನ್ನು ಸೇರ್ಪಡೆಗೊಳಿಸಲಾಗಿದೆ ಮಸೂದೆ ಮೇಲೆ ನಡೆದ ಚರ್ಚೆಗೆ ಉತ್ತರಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಶಿವ್ಪ್ರತಾಪ್ ಶುಕ್ಲಾ

ಮಧ್ಯಂತರ ಪರಿಹಾರವನ್ನು ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಪಾವತಿಸಲು ನಿಯಮ ರೂಪಿಸಲಾಗಿದೆ ಎಂದು ವಿವರಿಸಿದರು

ಪ್ರಾನ್ಸ್ನಿಂದ ಖರೀದಿಸಿರುವ ರಫೇಲ್ ಯುದ್ದ ವಿಮಾನದ ಬೆಲೆಯನ್ನು ಬಹಿರಂಗಪಡಿಸುವಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ

ಅದರಲ್ಲಿ ವಿಮಾನದ ಬೆಲೆ ಹೊರತುಪಡಿಸಿ ಇನ್ನಿತರ ನಿರ್ದಿಷ್ಲ ಲಕ್ಷಣಗಳು ಹಾಗೂ ಶಸ್ತಾಸ್ತಗಳಿಗೆ ಸಂಬಂಧಿಸಿದ ಮಾಹಿತಿ ಬಹಿರಂಗಪಡಿಸಬಾರದು ಎಂಬ ಪರತ್ತು ಒಳಗೊಂಡಿದೆ ಎಂದು ಅವರು ವಿವರಿಸಿದ್ದಾರೆ

ಸಂಸತ್ತಿನಲ್ಲಿ ಖರೀದಿಸಿರುವ ವಿಮಾನದ ಬೆಲೆಯನ್ನು ಬಹಿರಂಗಪಡಿಸಲು ರಹಸ್ಟ ಒಪ್ಪಂದ ಅಡ್ಡಿಯಾಗುತ್ತಿದೆ ಎಂದು ಸಂಸತ್ತಿನಲ್ಲಿ ಹೇಳುತ್ತಿದ್ದಾರೆ ಸಾಮಾಜಿಕ ಮಾಧ್ವಮ ನಿಯಂತ್ರಿಸುವ ಯಾವುದೇ ಪ್ರಸ್ತಾವನೆ ತನ್ನ ಮುಂದೆ ಇಲ್ಲ ಎಂದು ಸರ್ಕಾರ ರಾಜ್ಯಸಭೆಯಲ್ಲಿಂದು ಪುನರುಚ್ಚರಿಸಿದೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ನೀಡಿರುವ ಲಿಖಿತ ಉತ್ತರದಲ್ಲಿ ತಮ್ನ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಕೇಂದ್ರ ರಚಿಸಲು ಉದ್ದೇಶಿಸಿದೆ ಈ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಹಾಗೂ ನೀತಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಪ್ರಸರಿಸಲು ಅನುಕೂಲ ಮಾಡಿಕೊಡಲಿದೆ ಎಂದರು

ಮೀರತ್ನ ವಿಭಾಗೀಯ ಅಧಿಕಾರಿ ಅನಿತಾ ಮೇಪ್ರಾಮ್ ಅವರ ತನಿಖಾ ವರದಿಯ ಆಧಾರದ ಮೇಲೆ ಈ ತ್ರಮ ಕ್ಲೆಗೊಳ್ಳಲಾಗಿದೆ ಮುಖ್ಯಮಂತ್ರಿಯವರ ಆದೇತದ ಮೇಲೆ ಈ ತನಿಖೆ ನಡೆಸಲಾಗಿತ್ತು ಗ್ರೇಟರ್ ನೋಯಿಡಾ ಹಾಗೂ ಫಾಜಿಯಾಬಾದ್ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಅಕ್ರಮ ಕಟ್ಟಡಗಳ ವಿರುದ್ಧ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಬೇಕು ಎಂದು ವರದಿಯಲ್ಲಿ ಶಿಫಾರಸ್ಸು ಮಾಡಲಾಗಿದೆ ಎಂದು ಅಧಿಕೃತ ಮೂಲಗಳನ್ನು ಉಲ್ಲೇಖಿಸಿ ನಮ್ನ ಲಕ್ಕೋ ಬಾತ್ಸಿದಾರರು ವರದಿ ಮಾಡಿದ್ಗಾರೆ ಕಟ್ಟಡ ಕುಸಿತ ಪ್ರದೇಶದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಯುದ್ದೋಪಾದಿಯಲ್ಲಿ ನಡೆಯುತ್ತಿದೆ ಅವಶೇಷಗಳಡಿಯಿಂದ ಈವರೆಗೆ ಎರಡು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಜಿಲ್ಲೆಯ ದಸನಾ ಪ್ರದೇಶದಲ್ಲಿ ಭಾನುವಾರ ಕಟ್ಟಡ ಕುಸಿದು ಬಿದ್ದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಲ್ವರ್ ಭೂಮಿಯ ಮಾಲೀಕ ಹಾಗೂ ಮಧ್ಯವರ್ತಿ ಮತ್ತು ಕೆಲ ಅನಾಮಧ್ಯೇಯ ವ್ಯಕ್ತಿಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ

ರಾಜಸ್ತಾನದ ಅಲವಾರ್ ನಲ್ಲಿ ವ್ಯಕ್ತಿಯೊಬ್ಲನ ಮೇಲಿನ ಗುಂಪುಹಿಂಸೆ ಪ್ರಕರಣ ಕುರಿತಂತೆ ಕೇಂದ್ರ ಅಲ್ಲಿನ ಸರ್ಕಾರದಿಂದ ವರದಿ ಕೇಳಿದೆ ಈ ಘಟನೆ ಕುರಿತಂತೆ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ವರದಿ ನೀಡುವಂತೆ ಕೇಳಿದೆ ಇದೇ ಶುಕ್ರವಾರ ಅಲ್ಲಿನ ಅಲ್ವಾರದಲ್ಲಿ ಗೋರಕ್ಷಕರಿಂದ ವ್ವಕ್ಷಿಯೊಬ್ಬನ ಮೇಲೆ ಗುಂಪು ಹಿಂಸೆ ನಡೆದಿತ್ತು ಈ ಮಧ್ದೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಲಗಳಿಗೆ ಇಂತಹ ಘಟನೆ ಕುರಿತಂತೆ ಕಠಿಣ ಎಚ್ಚರಿಕೆಗಳನ್ನು ನೀಡಿದೆ ಎಂದು ಕೇಂದ್ರ ಗೃಹಬಾತೆಯ ಸಹಾಯಕ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಗುಂಪು ಹಿಂಸೆ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಅವರು ತಿಳಿಸಿದ್ಗಾರೆ

ಈ ವಿಚಾರದಲ್ಲಿ ನೆರವಾಗುವಂತೆ ನ್ಯಾಯಾಲಯ ಕೇಳದ ಹಿನ್ನೆಲೆಯಲ್ಲಿ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಶ್ರ ಅವರ ಪೀಠದ ಮುಂದೆ ಈ ಹೇಳಿಕೆ ನೀಡಿದ್ದು ಇಂತಪ ಪ್ರಕರಣಗಳ ವಿಚಾರಣೆಯ ನೇರ ಪ್ರಸಾರವನ್ನು ಒಂದರಿಂದ ಮೂರು ತಿಂಗಳ ಕಾಲ ಪ್ರಯೋಗಿಕ ಆಧಾರದಲ್ಲಿ ಕೈಗೊಂಡು ಇದು ತಾಂತ್ರಿಕವಾಗಿ ಹೇಗೆ ಸಾಗುತ್ತದೆ ಎಂಬುವುದನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದು ಹೇಳದರು ತಮ್ನ ವಕ್ಷಿಗತ ನೆಲೆಯ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದ ಹಿರಿಯ ವಕೀಲರಾದ ಇಂದಿರಾ ಜೈಸಿಂಗ್ ಸೇರಿದಂತೆ ಎಲ್ಲ ಪ್ರತಿವಾದಿಗಳು ಈ ಸಂಬಂಧ ಅಟಾರ್ನಿ ಜನರಲ್ ಅವರಿಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ನ್ನಾಯಪೀಠ ಸೂಚಿಸಿತು ಎಲ್ಲ ಸಲಹೆಗಳನ್ನು ಸಂಗ್ರಹಿಸಿ ಅವುಗಳನ್ನು ನ್ನಾಯಾಲಯದ ಮುಂದೆ ಅವರು ಮಂಡಿಸಲಿದ್ದಾರೆ ನಂತರ ಅವುಗಳಿಗೆ ಅನುಮೋದನೆ ನೀಡಲಾಗುವುದು ಎಂದು ಪೀಠ ತಿಳಿಸಿತು

ಅಕ್ರಮವಾಗಿ ಮದ್ಯ ತಯಾರಿಕೆ ಆಮದು ರಘ್ತು ಮಾರಾಟ ಹಾಗೂ ಖರೀದಿಸುವವರಿಗೆ ವಿಧಿಸಲಾಗುವ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸಲು ಅವಕಾಶ ನೀಡಲಾಗಿದ್ದು ಇದು ಕಾಯ್ದೆಗೆ ತಂದಿರುವ ಪ್ರಮುಖ ಬದಲಾವಣೆಯಾಗಿದೆ ಹಳೆಯ ನಿಯಮಾವಳಿ ಪ್ರಕಾರ ಈ ಅಪರಾಧ ಎಸಗುವ ತಪ್ಪಿತಸ್ಥರಿಗೆ ಹತ್ತು ವರ್ಷಗಳಿಂದ ಜೀವಾವಧಿವರೆಗೆ ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಬಹುದಾಗಿತ್ತು ಉದ್ದೇಶಿತ ತಿದ್ದುಪಡಿ ಅನ್ವಯ ಅಬಕಾರಿ ಕಾಯ್ದೆಯ ನಿರ್ದಿಷ್ಟ ಕಲಂ ಮೊದಲ ಬಾರಿ ಉಲ್ಲಂಘಿಸಿದರೆ ಐದು ವರ್ಷಗಳ ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಬಹುದಾಗಿದೆ ಎರಡು ಬಾರಿ ಅಥವಾ ಅದಕ್ಕಿಂತಲೂ ಹೆಚ್ಚು ಬಾರಿ ಕಾನೂನು ಉಲ್ಲಂಘಿಸಿದರೆ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಬಹುದಾಗಿದೆ ಪಾಕಿಸ್ತಾನದಲ್ಲಿ ಬುಧವಾರ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗಾಗಿ ಎರಡುವರೆ ತಿಂಗಳ ಚುನಾವಣಾ ಪ್ರಚಾರ ಇಂದು ಮಧ್ಯರಾತ್ರಿ ಅಂತ್ಯಗೊಳ್ಳಲಿದೆ ಒಎಂಎಲ್ಎನ್ ಮುಖ್ಯಸ್ಥ ಶಹಬಾಜ್ ಪರೀಫ್ ಪಾಕಿಸ್ತಾನ ತೆಹ್ರಿಕ್ ಇ ಇನ್ಲಾಫ್ ಮುಖ್ಯಸ್ಥ ಇಮ್ರಾನ್ ಖಾನ್ ಹಾಗೂ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಯ ಬಿಲಾವಲ್ ಭುಟ್ಟೋ ಜರ್ದಾರಿ ಸೇರಿದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಬಹಿರಂಗ ಪ್ರಚಾರದ ಅಂತ್ಯದ ಹಿನ್ನೆಲೆಯಲ್ಲಿ ಮತದಾರರನ್ನು ಮನವೊಲಿಸಲು ಕೊನೆಯ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣಾ ಪ್ರಚಾರ ಅತ್ಯಂತ ನೀರಸದಾಯಕ ಎಂದು ವಿಶ್ಲೇಷಿಸಲಾಗುತ್ತಿದೆ ಪಿಎಂಎನ್ಎಲ್ ನಾಯಕ ಹಾಗೂ ಭ್ರಷ್ಟಾಚಾರ ನಡೆಸಿ ತಪ್ಪಿತಸ್ಥರಾಗಿ ಜೈಲು ಸೇರಿರುವ ಬಹಿಷ್ಟತ ಪ್ರಧಾನಮಂತ್ರಿ ನವಾಜ್ ಷರೀಫ್ ಸೇರಿದಂತೆ ಪ್ರಮುಖ ರಾಜಕಾರಣಿಗಳ ವಿರುದ್ಧ ಪ್ರಕರಣಗಳು ಕೋರ್ಟ್ ಎದುರು ಇರುವ ಕಾರಣ ಅನಿಶ್ಚಿತತೆಯ ವಾತಾವರಣ ಸೃಷ್ಠಿಸಿದೆ